ವೈಜ್ಞಾನಿಕ ಮನೋಭಾವ ಪ್ರಚುರಗೊಳಿಸಲು ದೂರದರ್ಶನದ ಡಿಡಿ ವಿಜ್ಞಾನ

ಕೇರಳದ ಕೊಲ್ಲಂನಲ್ಲಿಂದು ಸಂಜೆ ಕೊಲ್ಲಂ ಬೈಪಾಸ್ ರಸ್ತೆಯನ್ನು ದೇಶಕ್ಕೆ ಸಮರ್ಪಿಸಿದ ನಂತರ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಸರದಿ ಸಾಲಿನಲ್ಲಿ ನಿಂತಿರುವ ಕೊನೆಯ ವ್ಯಕ್ತಿಯ ಸಬಲೀಕರಣಗೊಳಿಸುವ ಬಗ್ಗೆ ಸರ್ಕಾರ ಕಾಳಜೆವಹಿಸಿ ಕಾರ್ಯಪ್ರವೃತ್ತವಾಗಿದೆ ಎಂದರು ವಿವಿಧ ಕೇಂದ್ರೀಯ ಪ್ರಾಯೋಜಿತ ಯೋಜನೆಗಳನ್ನು ರಾಜ್ಯದಲ್ಲಿ ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಪ್ರಧಾನಿ ಮೋದಿ ಕೇರಳ ಸರ್ಕಾರವನ್ನು ಒತ್ತಾಯಿಸಿದರು

ಬರ್ಪಾಲಿ ದುಂಗಾರಿಪಾಲಿ ಮತ್ತು ಬಲಂಗಿರ್ ಡಿಯೋಗಾಂ ರೈಲು ಜೋಡಿ ಮಾರ್ಗವನ್ನು ಅವರು ಉದ್ಘಾಟಿಸಿದರು

ಜರ್ಸುಗುಡದಲ್ಲಿ ಪ್ರಧಾನಿ ಬಹು ಮಾದರಿ ಸಾಗಣೆ ಪಾರ್ಕ್ ಅನ್ನು ದೇಶಕ್ಕೆ ಸಮರ್ಪಿಸಿದರು ಈ ಪಾರ್ಕ್ ದೇಶೀಯ ಮತ್ತು ಜಾಗತಿಕ ವಾಣಿಜ್ಯ ಸರಕುಗಳ ಸಾಗಾಟ ಉತ್ತೇಜಿಸುತ್ತದೆ ಇದು ರಾಜ್ಯದಲ್ಲಿ ಸುಗಮ ವಾಣಿಜ್ಯಕ್ಷೆ ಇಂಬು ನೀಡಲಿದೆ ಥೇರುವಾಲಿ ಮತ್ತು ಸಿಂಗಾಪೂರ್ ರಸ್ತೆ ನಿಲ್ಲಾಣದ ನಡುವಿನ ಸೇತುವೆಯನ್ನೂ ಪ್ರಧಾನಿ ಈ ಸಂದರ್ಭದಲ್ಲಿ ಉದ್ಘಾಟಿಸಿದರು

ಪ್ರಧಾನಿಯವರು ಜಗತ್ ಸಿಂಗ್ ಪುರ್ ಕೇಂದ್ರಪುರ್ ಪುರಿ ಪುಲ್ಲಾನಿ ಬರ್ಗರ್ ಮತ್ತು ಬಲಂಗೀರ್ ಗಳಲ್ಲಿ ಪಾಸ್ ಪೋರ್ಟ್ ಸೇವಾ ಕೇಂದ್ರಗಳಿಗೂ ಚಾಲನೆ ನೀಡಿದರು ಪ್ರಧಾನಮಂತ್ರಿಯವರು ಬಲಂಗಿರ್ ಬಿಕುಪಾಲಿ ನಡುವಿನ ಹೊಸ ರೈಲು ಮಾರ್ಗಕ್ಕೆ ಹಾಗೂ ಈ ಮಾರ್ಗದ ರೈಲು ಸಂಚಾರಕ್ಷೆ ಹಸಿರು ನಿಶಾನೆ ತೋರಿದರು

ಈ ಮಾರ್ಗವು ರಾಜ್ಯದಲ್ಲಿ ಗಣಿಗಾರಿಕೆಯಲ್ಲಿ ಹೊಸ ಅವಕಾಶಗಳನ್ನು ತೆರೆಯಲಿದೆ ಪ್ರಧಾನಿಯವರು ಸೋನೆಪುರ್ ನಲ್ಲಿ ಕೇಂದ್ರೀಯ ವಿದ್ಯಾಲಯದ ಕಟ್ಲಡಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ವಲಯದಲ್ಲಿ ಉತ್ತಮ ಸಂಪರ್ಕವಿದ್ದರೆ ಅದು ಎಲ್ಲ ವಲಯಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಅದರಲ್ಲೂ ಪ್ರವಾಸೋದ್ಯಮ ವಲಯಕ್ಕೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದರು

ಗಂಗಾ ಯಮುನಾ ಪೌರಾಣಿಕ ಮಹತ್ವದ ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಕುಂಭ ಮೇಳ ಆರಂಭಗೊಂಡಿತು

ಇದೇ ಮೊದಲ ಬಾರಿಗೆ ಕುಂಭಮೇಳದಲ್ಲಿ ಪಾಲ್ಗೊಂಡಿರುವ ಭಕ್ತಾಧಿಗಳ ಮೇಲೆ ಹೆಲಿಕಾಪ್ಲರ್ಗಳು ಹೂವಿನ ಮಳೆಗೈದವು ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪ ವಿಮೋಚನೆಯಾಗಿ ಪುಣ್ಣಕ್ಕೆ ದಾರಿ ಮಾಡಿಕೊಡಲಿದೆ ಎಂಬ ಪ್ರತೀತಿ ಇದೆ

ದೇಶದ ವಿವಿಧ ಭಾಗಗಳ ಜನರು ಅಲ್ಲಿ ಜಮಾಯಿಸಿರುವ ಕಾರಣ ಪ್ರಯಾಗ್ರಾಜ್ ಮಿನಿ ಭಾರತವಾಗಿ ಪರಿವರ್ತನೆಗೊಂಡಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ಗೆ ಒಂದು ಅತ್ಯುತ್ತಮ ಉದಾಹರಣೆ ಕುಂಭಮೇಳವಾಗಿದ್ದು ಸುರಕ್ಷಿತ ಸ್ನಾನಕ್ತಾಗಿ ವ್ಚಾಪಕ ಭದ್ರತಾ ವ್ವವಸ್ಥೆಗಳನ್ನು ಕೈಗೊಳ್ಳಲಾಗಿದೆ

ದೇತಾದ್ದಂತ ಹಾಗೂ ನೆರೆಯ ಬಾಂಗ್ಲಾದೇಶ ನೇಪಾಳದ ಭಕ್ತಾಧಿಗಳು ಗಂಗಾನದಿ ಹಾಗೂ ಬಂಗಾಳಕೊಲ್ಲಿಯ ಸಂಗಮದಲ್ಲಿ ಮಕರಸಂಕ್ರಾಂತಿಯ ದಿನವಾದ ಇಂದು ಪವಿತ್ರ ಸ್ನಾನ ಮಾಡಿದರು ದೇಶದಲ್ಲಿ ಉದ್ಯೋಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಷಿಸಲು ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ನಿರಂತರವಾಗಿ ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವ್ವೇಕರ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ ಆಯೋಜಿಸಿದ್ದ ಉದ್ಯೋಗ ಹಾಗೂ ಬದುಕು ಕುರಿತ ಕಾರ್ಯಕಮ್ನಟದಲ್ಲಿ ಮಾತನಾಡುತ್ತಿದ್ದ ಸಚಿವರು ಉದ್ಯೋಗಸೃಷ್ಷಿಯಲ್ಲಿ ದೇಶ ಈಗ ಅತ್ಯುತ್ತಮ ಸ್ಥಿತಿಯಲ್ಲಿದೆ ಪ್ರತಿಯೊಂದು ವಲಯದಲ್ಲೂ ಉದ್ಲೋಗಾವಕಾಶಗಳು ವ್ವದಿಸುತ್ತಿದೆ ಎಂದರು ರ್ನೆಲ್ವೆ ಸಚಿವ ಪಿಯೂಷ್ ಗೋಯಲ್ ಕಾರ್ಯಕ್ರಮದಲ್ಲಿ ಮಾತನಾಡಿ ನವೀಕರಣ ಇಂಧನ ವಲಯ ಭವಿಷ್ಣದಲ್ಲಿ ಅತ್ತುತ್ತಮ ಉದ್ದೋಗಾವಕಾಶಗಳನ್ನು ಒದಗಿಸುವುದಲ್ಲದೆ ಪರಿಸರ ಸಂರಕ್ಷಣೆಯಲ್ಲಿ ಜನರನ್ನು ತೊಡಗಿಸಲು ನೆರವಾಗಲಿದೆ ಎಂದರು ರಾಜ್ಞ ಸರ್ಕಾರಗಳ ವತಿಯಿಂದ ನಿಯುಕ್ತಿಗೊಳ್ಳುವ ಮೊಲೀಸ್ ಮಹಾನಿರ್ದೇಶಕರ ನೇಮಕಾತಿಗಾಗಿ ಹಿರಿಯ ಐಪಿಎಸ್ ಅಧಿಕಾರಿಗಳ ಸಮಿತಿಯನ್ನು ರಚಿಸಿರುವ ಕುರಿತು ವ್ಯೆಯಕ್ತಿಕವಾಗಿ ನ್ವಾಯಾಲಯದ ಮುಂದೆ ಹಾಜರಾಗಿ ಹೇಳಕೆ ನೀಡುವಂತೆ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಕಾರ್ಯದರ್ಶಿಗೆ ಸುಪ್ರೀಂಕೋರ್ಟ್ ಸೂಚಿಸಿದೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರಿದ್ದ ಪೀಠ ಕಾರ್ಯದರ್ತಿಗಳಿಗೆ ನಾಳೆ ಹಾಜರಾಗುವಂತೆ ಸೂಚನೆ ನೀಡಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ವೈಜ್ಞಾನಿಕ ಮನೋಭಾವ ಹೆಚ್ಚಿಸುವುದು ನಿರ್ಣಾಯಕ ಅಗತ್ಯವಾಗಿದ್ದು ಈ ನಿಟ್ಟನಲ್ಲಿ ವಿಜ್ಞಾನಕ್ಕೆ ಮೀಸಲಾದ ವಾಹಿನಿಗಳನ್ನು ಆರಂಭಿಸಲಾಗಿದೆ ಎಂದರು ಎರಡೂ ವಾಹಿನಿಗಳು ವಿಜ್ಞಾನ ಆಧಾರಿತ ಸಾಕ್ಷ್ಮಚಿತ್ರಗಳು ಸ್ನುಡಿಯೋ ಆಧಾರಿತ ಚರ್ಚೆಗಳು ವೈಜ್ಞಾನಿಕ ಸಂಸ್ಥೆಗಳೊಂದಿಗೆ ಮಾತುಕತೆ ಸಂದರ್ಶನಗಳು ಹಾಗೂ ಕಿರುಚಿತ್ರಗಳನ್ನು ಭಿತ್ತರಿಸಲಿವೆ ಡಿಡಿ ವಿಜ್ಞಾನ ವಾಹಿನಿಗೆ ದೂರದರ್ಶನದ ರಾಷ್ಲೀಯ ವಾಹಿನಿಯಲ್ಲಿ ಒಂದು ಗಂಟೆಯ ಕಾಲಾವಕಾಶ ಲಭ್ಞವಾಗಲಿದೆ ಭಾರತ ವಿಜ್ಞಾನ ವಾಹಿನಿ ಅಂತರ್ಜಾಲ ಆಧಾರಿತ ವಾಹಿನಿಯಾಗಿದೆ ಎಂದರು ಈ ವಾಹಿನಿಗಳು ದೇಶದ ರಾಷ್ಟೀಯ ವಿಜ್ಞಾನ ವಾಹಿನಿ ಆರಂಭಿಸಲು ಮೊದಲ ಹೆಜ್ಜೆಯಾಗಿದೆ ಎಂದು ಬಣ್ಣೆಸಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮಾತನಾಡಿ ದೂರದರ್ಶನ ದೇಶದ ಮೂರು ಕೋಟಿ ಮನೆಗಳನ್ನು ತಲುಪುತ್ತಿದೆ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಪರಿಣಾಮಕಾರಿ ಮಾಧ್ಯಮವಾಗಲಿದೆ ಎಂದು ಹೇಳಿದರು ಸಭೆಯನ್ನುದ್ವೇತಿಸಿ ಮಾತನಾಡಿದ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿ ಶೇಖರ್ ವೆಂಪತಿ ಈ ವಾಹಿನಿಗಳು ವಿಜ್ಞಾನಕ್ಕೆ ಮೀಸಲಾದ ವಾಹಿನಿಗಳಾಗಿದ್ದು ಮಕ್ಕಳಲ್ಲಿ ಪ್ರಶ್ನಿಸುವ ಮನೋಭಾವ ಹೆಚ್ಚಿಸಲಿವೆ ಎಂಬ ಆಶಯ ವ್ಲಕ್ತಪಡಿಸಿದರು

ಕತುವಾ ಜಿಲ್ಲೆಯ ಹಿರಾನಗರ್ ವಲಯದ ಕೆಲ ಭಾರತೀಯ ನೆಲೆಗಳ ಮೇಲೆ ಇಂದು ಬೆಳಗ್ಗೆ ಪಾಕಿಸ್ತಾನ ಪಡೆಗಳು ಅಪ್ರಜೋದಿತ ದಾಳಿ ಆರಂಭಿಸಿದವು ಈ ದಾಳಿಯಲ್ಲಿ ಗಡಿಭದ್ರತಾ ಪಡೆಯ ಸಹಾಯಕ ಕಮಾಂಡೆಂಟ್ ವಿನಯ್ ಪ್ರಸಾದ್ ಅವರು ಗಾಯಗೊಂಡಿದ್ದು ಅವರನ್ನು ಜಮ್ಮುವಿನ ಸೇನಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಅಲ್ಲಿ ಅವರು ಮೃತಪಟ್ಟರು ಎಂದು ಸೇನಾ ಮೂಲಗಳು ಹೇಳವೆ ಪಾಕಿಸ್ತಾನ ಪಡೆಗಳು ರಜೌರಿ ಜಿಲ್ಲೆಯ ಗಡಿನಿಯಂತ್ರಣ ರೇಖೆಯ ಸುಂದರ್ಬನ್ ವಲಯದಲ್ಲೂ ಅಪ್ರಜೋದಿತ ದಾಳಿ ನಡೆಸಿದ್ದು ಭಾರತೀಯ ಪಡೆಗಳು ತಕ್ಷ ಪ್ರತ್ಯುತ್ತರ ನೀಡುತ್ತಿವೆ ಸ್ಥಳದಲ್ಲಿ ಗುಂಡಿನ ಕಾಳಗ ಮುಂದುವರಿದಿದೆ ಎಂದು ವರದಿಯಾಗಿದೆ